ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಕೊರೊನಾ ಸೋಂಕು ಪ್ರಕರಣ ತಡೆಗಟ್ಟುವ ಸಂಬಂಧ ಇಂದು ಸಚಿವ ಸಂಪುಟ ಸಭೆ ವಿವಿಧ ಸಚಿವರಿಗೆ ಉಸ್ತುವಾರಿ

ಇಂದು ನಡೆದ ವರ್ಚುಯಲ್ ಶೈಂಗಸಭೆಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯ ವೈದ್ಧಿಯ ಹಲವು ವಿಷಯಗಳ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಚರ್ಚೆ ನಡೆಸಿದರು ಸಭೆಯ ಕುರಿತಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ ಸಮಯಕ್ಕೆ ತಕ್ಕೆ ವೈದ್ಯಕೀಯ ನೆರವು ನೀಡಿದ ರಾಷ್ಟಕ್ಕೆ ಪ್ರಧಾನಮಂತ್ರಿ ಧನ್ಯವಾದ ತಿಳಿಸಿದರು ಉಭಯ ದೇಶಗಳು ದೀರ್ಘಾವಧಿ ಬಾಂಧವ್ಯ ಹೊಂದಿದ್ದು ತಾಂತ್ರಿಕ ಪಾಲುದಾರಿಕೆ ಹೊಂದಿವೆ

ಅರ್ಥಿಕ ಅಪರಾಧ ಪ್ರಕರಣ ಕುರಿತಂತೆಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಿದರು ಬಳಸಿದ ಆದುಗೆ ತೈಲ ಯುಕೋ ಅಧಾರಿತ ಜೈವಿಕ ದೀಸೆಲ್ ಮಿಶ್ರಿತ ದೀಸೆಲ್ನ ಮೊದಲ ಸರಬರಾಜಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ದೆಹಲಿಯಲ್ಲಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಈ ಉಪಕ್ರಮ ಪರಿಸರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಅಂದರೆ ಈ ಉಪಕ್ರಮ ಆರ್ಥಿಕ ಲಾಭಗಳನ್ನು ತರುವ ಜೊತೆಗೆ ದೇಶೀಯವಾಗಿ ಜೈವಿಕ ಇಂಧನ ಉತ್ಪಾದಿಸಲು ಪೂರಕವಾಗಿದೆ ಎಂದರು ಕೋವಿಡ್ ಬಿಕ್ಕಟ್ರಿನ ಅವಧಿಯಲ್ಲೂ ಇಂಧನ ಪೂರೈಕೆ ವ್ಯತ್ಯಯವಾಗದಂತೆ ಕಾರ್ಯನಿರ್ವಹಿಸುತ್ತಿರುವ ವಲಯಕ್ಕೆ ಮೆಚ್ಳುಗ ವ್ಯಕ್ತಪಡಿಸಿದರು ಕೇವಲ ವ್ಯಾಪಾರ ಉದೇಶಕ್ಕೆ ಮಾತ್ರವಲ್ಲದೇ ದೇಶಕ್ಕೆ ಈ ಬಿಕ್ಕಟ್ಟಿನ ಸಮಯದಲ್ಲಿ ನೆರವಾಗಲು ಆಮ್ಲಜನಕ ಪೂರೈಕೆಗೆ ಬೆಂಬಲ ನೀಡಿರುವ ತ್ಕೈಲ ಕಂಪನಿಗಳ ಕ್ರಮವನ್ನು ಸಚಿವರು ಶ್ಲಾಘಿಸಿದರು

ಸರ್ಕಾರದ ಈ ಪ್ರಯತ್ನಕ್ಕೆ ಜಾಗತಿಕ ಬೆಂಬಲ ಸಿಕ್ಕಿದ್ದು ಅನೇಕ ದೇಶಗಳು ವೈದ್ಯಕೀಯ ಉಪಕರಣ ಔಷಧ ಅಮ್ಲಜನಕ ಕಾನ್ಪನ್ಟ್ರೀಟರ್ ಮತ್ತು ವೆಂಟಿಲೇಟರ್ಗಳನ್ನು ನೀಡಿವೆ ಇವುಗಳ ಪರಿಚಾಮಕಾರಿ ಹಂಚಿಕೆಗೆ ವ್ಯವಸ್ಥಿತ ವಿಧಾನ ಜಾರಿಯಲ್ಲಿದೆ ಎಂದು ಸಚಿವಾಲಯ ಹೇಳಿದೆ

ಯುನೈಟೆಡ್ ಕಿಂಗ್ಡಮ್ ಗೆ ನಾಲ್ಕು ದಿನಗಳ ಭೇಟಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಲಂಡನ್ ನಲ್ಲಿ ಗೃಹ ಕಾರ್ಯದರ್ಶಿ ಪ್ರೀತಿ ಪಟೇಲ್ ಅವರೊಂದಿಗೆ ಚರ್ಚೆ ನಡೆಸಿದರು ಎರಡೂ ದೇಶಗಳ ನಡುವಣ ಕಾನೂನಾತ್ಮಕ ಪ್ರಯಾಣ ಸಾಧ್ಯವಾಗಿಸುವ ಮೂಲಕ ಪ್ರತಿಭೆ ಹರಿವು ಸಾಧ್ಯವಾಗಿಸುವ ವಲಸೆ ಮತ್ತು ಓಡಾಟ ಪಾಲುದಾರಿಕಾ ಒದ್ಬಂದಕ್ಕೆ ಉಭಯ ನಾಯಕರು ಸಹಿ ಹಾಕಿದರು ಭಾರತ ಯುಕೆ ವರ್ಚುಯಲ್ ಶೃಂಗದ ಪ್ರಮುಖ ಫಲಿತಾಂಶ ಇದಾಗಿದೆ ಎಂದು ಡಾ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ

ಯೂರೋಪಿಯನ್ ಪಾಲುದಾರ ರಾಷ್ಟದ ಈ ನೆರವಿಗೆ ಭಾರತ ಕೃತಜ್ಞತೆ ಸಲ್ಲಿಸಿದೆ ಲಸಿಕೆ ನೋಂದಣೆ ಪ್ರಕ್ರಿಯೆಯಲ್ಲಿ ದಂಚನೆಯಾಗುತ್ತಿದ್ದು ಜನರು ಜಾಗರೂಕರಾಗಿರುವಂತೆ ಸರ್ಕಾರ ಎಚ್ಠರಿಕೆ ನೀಡಿದೆ ವಂಚನೆ ಮಾಡುವವರು ಕರೆ ಅಥವಾ ಸಂದೇಶಗಳಲ್ಲಿ ಲಿಂಕ್ ಕಳುಹಿಸಿ ತಾವು ಸರ್ಕಾರದ ಪ್ರತಿನಿಧಿ ಎಂಬಂತೆ ಬಿಂಬಿಸಿಕೊಂಡು ಲಸಿಕೆ ನೋಂದವೆಗೆ ಲಿಂಕ್ ಕ್ಲಿಕ್ ಮಾಡುವಂತೆ ತಿಳಿಸುತ್ತಿರುವ ಬಗ್ಗೆ ವರದಿಯಾಗಿದ್ದು ಸಾರ್ವಜನಿಕರು ಪರಿಶೀಲಸದ ಲಿಂಕ್ ಗಳನ್ನು ಒತ್ತದಂತೆ ಸರ್ಕಾರ ಮನವಿ ಮಾಡಿದೆ ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು ಉಮಂಗ್ ಅಥವಾ ಅರೋಗ್ಯ ಸೇತು ಅಪ್ ಮೂಲಕ ನೋಂದಣ ಮಾಡಿಕೊಳ್ಳುವಂತೆ ಸರ್ಕಾರ ತಿಳಿಸಿದೆ ಬಿಹಾರದಲ್ಲಿ ಕೂರೊನಾ ಪ್ರಕರಣಗಳು ಭಾರಿ ಮಟ್ಟದಲ್ಲಿ ಏರಿಕೆಯಾಗುತ್ತಿದ್ದು

ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಕೊರೊನಾ ನೋಂಕು ಪ್ರಕರಣಗಳನ್ನು ತಡೆಯುವ ಬಗ್ಗೆ ಇಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಚಿವ ಸಂಪುಟ ಸಭೆ ನಡೆಸಿ ಕೂಡಲೇ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆ ನಿರ್ದೇಶನ ನೀಡಿದರು ಬಳಿಕ ಸುದ್ಧಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗಿದೆ ಅಕ್ಸಿಜನ್ ನಿರ್ವಹಣೆ ಕೇಂದ್ರದೊಂದಿಗೆ ಸಮನ್ನಯ ಸಾಧಿಸುವ ಜವಾಬ್ದಾರಿ ಸಚಿವ ಜಗದೀಶ್ ಕೆಟ್ಟರ್ ಅವರಿಗೆ ಔಷಧ ಸರಬರಾಜು ಅಯುಷ್ ವಿದ್ಯಾರ್ಥಿಗಳ ನೇಮಕ ಸೇರಿದಂತೆ ಮಾನವ ಸಂಪನ್ಮೂಲ ಲಭ್ಯತ ಖಾತರಿಪದಿಸುವ ಹೊಣೆ ಸಚಿವ ಡಾ ಅಶ್ವಕ್ಕ ನಾರಾಯಣ ಅವರಿಗೆ ನೀಡಲಾಗಿದೆ ವಾರ್ ರೂಮ್ ಕಾಲ್ ಸೆಂಟರ್ ನಿರ್ವಹಣೆ ಸಚಿವ ಅರವಿಂದ ಲಿಂಬಾವಳಿ ಖಾಸಗಿ ಸರ್ಕಾರಿ ಅಸ್ಪತ್ರೆ ಬೆಡ್ ವ್ಯವನ್ನೆ ಸಮಸ್ಯೆ ಹೊಣೆ ಬಸವರಾಜಬೊಮ್ಮಾಯಿ ಮತ್ತು ಆರ್ ಅಶೋಕ್ ಅವರಿಗೆ ನೀಡಲಾಗಿದೆ ಅಲ್ಲದೇ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿನ ಸಮಸ್ಯೆಗಳ ನಿರ್ವಹಣೆಗೆ ಕ್ರಮ ತೆಗೆದುಕೊಳ್ಳಬೇಕು ಜಿಲ್ಲೆಗಳಲ್ಲಿ ಸಮಸ್ಯೆ ನಿಭಾಯಿಸುವಂತೆ ಸಚಿವರಿಗೆ ಸೂಚನೆ ನೀಡಿರುವುದಾಗಿ ಮುಖ್ಯಮಂತ್ರಿ ಬಿ

ಯಡಿಯೂರವ್ದ ತಿಳಿಸಿದ್ದಾರೆ ಹಾಸಿಗೆ ಮೀಸಲು ಸೇರಿದಂತೆ ಹಲವು ಅವ್ಯವಹಾರಗಳ ಕುರಿತಂತೆ ಮಾಹಿತಿ ಪಡೆದು ಅಕ್ರಮ ಕಂಡುಬಂದಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು ಕರ್ನಾಟಕದಲ್ಲಿ ಕೊರೊನಾ ಸೋಂಕು ಹೆಚ್ಚಾಗುತ್ತಿದ್ದು ಇದಕ್ಕೆ ಅಗತ್ಯವಾಗಿರುವ ರೆಮಿಡಿಸಿವಿರ್ ಔಷಧ ಸಮರ್ಷಕ ಪೂರ್ಕಕೆಗೆ ಮುನ್ನೆಚ್ಚರಿಕೆ ಮಿಸಬೇಕೆಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿ ಇಂದು ಕೊರೋನಾ ಸೋಂಕು ವ್ಯಾಪಕವಾಗಿದೆ

ತ್ಕಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ನಿನ್ನೆ ಸಂಜೆ ಕೋಲ್ಕತಾದಲ್ಲಿ ರಾಜ್ಯಪಾಲ ಜಗದೀಪ್ ಧಾಂಕರ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚಿಸಲು ಅವಕಾಶ ನೀಡುವಂತೆ ಹಕ್ಕು ಮಂಡಿಸಿದರು

ತ್ಕಣಮೂಲ ಕಾಂಗ್ರೆಸ್ ಭವನದಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಅವಿರೋಧವಾಗಿ ಅಯ್ಕೆ ಮಾಡಲಾಗಿದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪಾರ್ಥಚಟರ್ಜಿ ತಿಳಿಸಿದ್ದಾರೆ ಹೊಸದಾಗಿ ಅಯ್ಕೆಯಾಗಿರುವ ಟಿಎಂಸಿ ಶಾಸಕರು ಗುರುವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಪಶ್ಚಿಮ ಬಂಗಾಳದ ನಂದಿಗ್ರಾಮ ಕ್ಷೇತ್ರದ ಮರು ಮತ ಎಣಿಕೆಗೆ ಆಗ್ರಹ ಕೇಳಿ ಬರುತ್ತಿರುವ ಬನ್ನಲ್ಲೇ ಮರು ಎಣಿಕೆಯ ಮನವಿಯನ್ನು ತಿರಸ್ಕರಿಸಿರುವ ಚುನಾವಣಾ ಆಯೋಗ ರಿಟರ್ನಿಂಗ್ ಆಫೀಸರ್ ನಿಲುವೆ ಅಂತಿಮ ಎಂದು ಸ್ವಷ್ವಪಡಿಸಿದೆ

ನಂದಿಗ್ರಾಮ ಕ್ಷೇತ್ರದ ಚುನಾವಣಾ ಅಧಿಕಾರಿಯ ಮೇಲೆ ಮರು ಎಚೆಕೆಗೆ ಅನಗತ್ಯ ಒತ್ತದ ಹೇರುತ್ತಿರುವ ಬಗ್ಗೆ ಮಾಧ್ಯಮ ವರದಿಗಳನ್ನಾಧರಿಸಿ ಅವರಿಗೆ ಭದ್ರತ ಒದಗಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಅಯೋಗ ನಿರ್ದೇಶನ ನೀಡಿದೆ ಪಶ್ಚಿಮ ಬಂಗಾಳದ ಎಲ್ಲಾ ಚುನಾವಣಾ ಸಂಬಂಧಿತ ದಾಖಲೆಗಳ ಭದ್ರತೆ ಖಾತರಿ ಪಡಿಸುವಂತೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಆಯೋಗ ಕಟ್ಟು ನಿಟ್ಟಿನ ಸೂಚನೆ ನೀಡಿದೆ ಪ್ರಸಕ್ತ ಐಪಿಎಲ್ ಆವೃತ್ತಿಯಲ್ಲಿ ಕೆಲವು ಆಟಗಾರರಿಗೆ ಕೊರೊನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಭೂರ್ನಿಯನ್ನು ರದ್ದುಪಡಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ ಈ ಸಂಬಂಧ ಐಪಿಎಲ್ ಆಡಳಿತ ಮಂಡಳಿ ಮತ್ತು ಬಿಸಿಸಿಐ ಇಂದು ತುರ್ತು ಸಭೆ ನಡೆಸಿ ಪಂದ್ಯಾವಳಿ ಮುಂದೂಡಲು ಒಮ್ಮತದ ನಿರ್ಣಯ ಕೈಗೊಂಡಿತು ಐಪಿಎಲ್ನ ಭಾಗವಾಗಿರುವ ಆಟಗಾರರ ಸಿಬ್ಬಂದಿ ಮತ್ತು ಇತರರ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿಗೆ ಬಿಸಿಸಿಐ ತಯಾರಿಲ್ಲ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ

ಆದಳಿತ ಮಂಡಳಿ ಆಟಗಾರರ ಸುರಕ್ಷತೆಗೆ ಕಟ್ಟು ನಿಟ್ಟಿನ ಕ್ರಮ ಕೈಗೊಂಡಿದ್ದರೂ ಕೆಲವರಲ್ಲಿ ಸೋಂಕು ಪತ್ತೆಯಾಗಿದೆ